ಜನ ಜಾನುವಾರುಗಳ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಂದಾಯ ಸಚಿವ ಆರ್

ದೇಶಪಾಂಡೆ ಹೇಳದ್ದಾರೆ ವಿಧಾನಸಭೆಯಲ್ಲಿಂದು ವಿರೋಧ ಪಕ್ಷದ ನಾಯಕ ಬಿ

ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಜಗದೀತ್ ಶೆಟ್ಟರ್ ಸಾರ್ವಜನಿಕ ಮಹತ್ವದ ಚರ್ಚೆಯಲ್ಲಿ ಮಾತನಾಡಿದ ನಂತರ ಸರ್ಕಾರದ ಪರವಾಗಿ ಉತ್ತರಿಸಿದ ಆರ್

ದೇತಪಾಂಡೆ ಜಾನುವಾರುಗಳಿಗೆ ಅಗತ್ಜವಿರುವ ಗೋ ಶಾಲೆ ಹಾಗೂ ಮೇವು ಬ್ಹಾಂಕುಗಳನ್ನು ತೆರೆಯಲಾಗುವುದು ಎಂದರು ಶ್ರತಿ ಹಳ್ಳಿ ಹಾಗೂ ವಾರ್ಡ್ನಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಸಮರೋಪಾದಿಯಲ್ಲಿ ಕೆಲಸ ನಿರ್ವಹಿಸಬೇಕು ಹಾಗೂ ಉದ್ಯೋಗ ಅರಬ ಗುಳೆ ಹೋಗದಂತೆ ತಡೆಯಲು ಕ್ರಮ ಕೈಗೊಳ್ಳಲಾಗಿದೆ

ಒಂದು ವಾರದಲ್ಲಿ ಭತ್ತ ಕಾಫಿ ಬೆಳೆಗಾರರ ಖಾತೆಗೆ ಕೇಂದ್ರ ಸರ್ಕಾರ ಮಂಜೂರು ಮಾಡಿರುವ ಪರಿಹಾರ ಮೊತ್ತವನ್ನು ಜಮಾ ಮಾಡಲಾಗುವುದು ಎಂದರು ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಷೆ ಆಗಿರುವ ಅನ್ವಾಯವನ್ನು ಸರಿಪಡಿಸುವಂತೆ ಕೇಂದ್ರ ಸರ್ಕಾರಕ್ಷೆ ಮನವಿ ಮಾಡಲಾಗಿದ್ದು

ಕಲಾಪ ಆರಂಭವಾಗುತ್ತಿದ್ದಂತೆ ಉಪಸಭಾಪತಿಗಳ ಆಯ್ಕೆ ಪ್ರಸ್ತಾವ ಕೈಗೆತ್ತಿಕೊಂಡ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಉಪಸಭಾಪತಿಯಾಗಿ ಎಸ್

ಉಪ ಸಭಾಪತಿ ಪೀಠದ ಫನತೆಯನ್ನು ಧರ್ಮೇಗೌಡರು ಎತ್ತಿ ಹಿಡಿಯಲಿ ಎಂದು ಸಭಾನಾಯಕಿ ಜಯಮಾಲ ಆತಿಸಿದರು ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿ ಧರ್ಮೇಗೌಡರು ರಾಜಧರ್ಮದ ರಾಜಕಾರಣ ಮಾಡಬೇಕು ಎಂದರು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಮೀಸಲು ಪೊಲೀಸ್ ಬೆಟಾಲಿಯನ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಸಂಸದ ಜಿ

ಸಿದ್ದೇಶ್ವರ್ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಮನವಿ ಮಾಡಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ಹೊನ್ನಾಳಿ ತಾಲ್ಲೂಕುಗಳು ಸೂಕ್ಷ್ಮ ಪ್ರದೇಶಗಳಾಗಿದ್ದು

ಕಾನೂನು ಸುವ್ಣವಸ್ಟೆ ಪಾಲನೆ ನಕ್ಸಲ್ ಚಟುವಟಕೆ ನಿಯಂತ್ರಣ ಕೋಮು ಗಲಭೆಗಳ ನಿಯಂತ್ರಣಕ್ಕೆ ಇನ್ನೂ ಹೆಚ್ಚಿನ ಪಡೆಗಳ ಅವಕ್ಕಕತೆ ಇದೆ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳಿಗೆ ಈ ಪಡೆಗಳನ್ನು ಮಂಜೂರು ಮಾಡಬೇಕು ಎಂದು ಮನವಿಯಲ್ಲಿ ಜಿ

ರಕ್ಷಣಾ ಕ್ಷೇತ್ರದ ದಕ್ಷತೆಗೆ ರಾಹುಲ್ಗಾಂಧಿ ಧಕ್ಷೆ ತಂದಿದ್ದು ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಷೆ ಪಡೆದು ನಂತರ ಬಿಡುಗಡೆ ಮಾಡಿದರು

ಶಿವಕುಮಾರ ಶ್ರೀಗಳು ಇಂದು ಆಸ್ತತೆಯಿಂದ ಡಿಸ್ಟಾರ್ಜ್ ಆಗಿದ್ದಾರೆ ಚೆನ್ನೈನಿಂದ ದೆಂಗಳೂರಿನ ಹೆಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸ್ವಾಮೀಜಿ ರಸ್ತೆ ಮಾರ್ಗವಾಗಿ ತುಮಕೂರಿಗೆ ಪ್ರಯಾಣಿಸಿದರು

ಇದು ಉನ್ನತ ಮಟ್ಟದ ಕ್ರಯೋಜೆನಿಕ್ ತಂತ್ರಜ್ಞಾನ ಹೊಂದಿದ್ದು ಈ ವರ್ಷ ಇಸ್ರೋ ಉಡಾವಣೆ ಮಾಡುತ್ತಿರುವ ಕೊನೆಯ ಉಪಗ್ರಹವಾಗಿದೆ